ವಿದೇತಿ ಪೂಡಿಕೆದಾರರಲ್ಲಿ ವಿಶ್ವಾಸ ಹೆಚ್ಚಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಸುದೀರ್ಘ ಉತ್ತರ ನೀಡಿದ ಅವರು ಬಜೆಟ್ ಪ್ರಗತಿಪರ ರೈತರು ಮತ್ತು ಜನಸಾಮಾನ್ಗರ ಪರವಾಗಿದೆ ಎಂದು ಸಮರ್ಥನೆ ಮಾಡಿಕೊಂಡರು

ಪರಿಣಾಮವಾಗಿ ಕಾರ್ಪೊರೇಟ್ ತೆರಿಗೆಯನ್ನು ಕಡಿಮೆ ಮಾಡಿ ದೇಶೀಯ ಕೈಗಾರಿಕೆಗಳಿಗೆ ಅನುಕೂಲ ಮಾಡಿಕೊಟ್ಟದೆ ಉದ್ಯೋಗಕ್ಷೆ ಒತ್ತು ನೀಡುವ ಸಲುವಾಗಿ ರಿಯಲ್ಎಸ್ಸೇಟ್ ಉದ್ಯಮದ ಬಲವರ್ಧನೆಗೂ ಸರ್ಕಾರ ಪೂರಕ ಕ್ರಮ ಕೈಗೊಂಡಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಸಂಭವಿಸುತ್ತಿರುವ ಭೂಕುಸಿತ ತಡೆಗಟ್ಟಲು ಅದ್ವಯನಕಾಗಿ ಪರಿಣಿತರ ತಂಡ ಆಗಮಿಸಲಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಸಚಿವ ಸಿ

ಪಾಟೀಲ್ ಹೇಳಿದ್ದಾರೆ ಗದಗದಲ್ಲಿಂದು ಸುದ್ದಿರಾರರೊಂದಿಗೆ ಮಾತನಾಡಿದ ಅವರು ನರಗುಂದ ಪಟ್ಷಣದಲ್ಲಿ ಇತ್ತೀಚೆಗೆ ಸಂಭವಿಸುತ್ತಿರುವ ಭೂಕುಸಿತ ಸ್ವಳೀಯ ಜನರಲ್ಲಿ ಆತಂಕ ಉಂಟು ಮಾಡಿದೆ

ಈ ನಿಟ್ಟನಲ್ಲಿ ಪ್ರಕೃತಿ ವಿಕೋಪ ಕೇಂದ್ರದ ನಿವೃತ್ತ ಅಧಿಕಾರಿ ಪ್ರಕಾಶ್ ನೇತೃತ್ತದ ತಂಡ ಅಧ್ಯಯನಕ್ಕಾಗಿ ನರಗುಂದ ಪಟ್ಟಣಕ್ಕೆ ಆಗಮಿಸಲಿದ್ದು ಅವರು ನೀಡುವ ವರದಿಯನ್ನು ಆಧರಿಸಿ ಸರ್ಕಾರ ಮುಂದಿನ ಕ್ರಮ ತೆಗೆದುಕೊಳ್ಳಲಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು ಮೀಸಲಾತಿ ಕುರಿತಂತೆ ಸುಪ್ರೀಂಕೋರ್ಟ್ ಇತ್ತೀಚೆಗೆ ನೀಡಿದ ತೀರ್ಪಿನ ಸಾಧಕ ಭಾದಕ ಕುರಿತು ಚರ್ಚೆ ನಡೆಸಲು ಕೇಂದ್ರ ಸರ್ಕಾರ ಕೂಡಲೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಮಾಜಿ ಸಂಸದ ವಿ

ಉಗ್ರಪ್ಪ ಆಗ್ರಹಿಸಿದ್ದಾರೆ ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಪ್ರೀಂಕೋರ್ಟ್ ಮೀಸಲಾತಿ ಮೂಲಭೂತ ಹಕ್ಕು ಅಲ್ಲ ಎಂದು ತೀರ್ಪು ನೀಡಿದೆ

ಸರ್ಕಾರ ನ್ನಾಯಾಲಯಕ್ಷೆ ಮೀಸಲಾತಿ ಅಗತ್ಯತೆ ಮತ್ತು ಅನಿವಾರ್ಯತೆ ಮನವರಿಕೆ ಮಾಡಿ ಕೊಡುವ ದಾಖಲಾತಿಗಳನ್ನು ನೀಡದೇ ಇರುವುದೇ ಇಂತಹ ತೀರ್ಮ ಹೊರ ಬರಲು ಕಾರಣವಾಗಿದೆ ಎಂದು ಅವರು ಹೇಳಿದರು ಕೇಂದ್ರ ಸರ್ಕಾರ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಹಿತ ಕಾಪಾಡುವ ನೈಜ ಕಾಳಜ ಹೊಂದಿದ್ದರೆ ಕೂಡಲೇ ಇದರ ಬಗ್ಗೆ ಸ್ವಂದಿಸಬೇಕು ಎಂದು ಉಗ್ರಪ್ಪ ಹೇಳಿದರು

ಸಮಿತಿ ಅಧ್ಯಕ್ಷಿ ಮೀನಾಕ್ಷಿ ಲೇಖ ಅವರು ವೈಯಕ್ಷಿಕ ಸಂಸ್ಥೆ ಮತ್ತು ಸಂಘಟನೆಗಳಿಂದ ಸಲಹೆ ಸೂಚನೆಗಳನ್ನು ಆಹ್ವಾನಿಸಿದ್ದು ಲೋಕಸಭೆಯ ಅಂತರ್ಜಾಲದಲ್ಲಿ ಮಾಹಿತಿಯನ್ನು ದಾಖಲಿಸಬಹುದೆಂದು ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ

ಹೆಚ್ಚುವರಿ ಮಾಹಿತಿಗಾಗಿ ಲೋಕಸಭಾ ಅಂತರ್ಜಾಲವನ್ನು ಸಂಪರ್ಕಿಸಲು ಸೂಚಿಸಿದೆ

ಮನದ ಮಾತು ಕಾರ್ಯಕ್ರಮಕ್ಕೆ ಜನರು ತಮ್ನ ಆಲೋಚನೆ ಸಲಹೆಗಳನ್ನು ನೀಡುವಂತೆ ಅವರು ಟ್ವೀಟ್ ಮಾಡಿದ್ದಾರೆ

ರಾಜ್ಯಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಗೃಪ ಖಾತೆ ಸಹಾಯಕ ಸಚಿವ ಜಿ ಕಿಶನ್ರೆಡ್ಡಿ ಲೋಕಸಭೆಗೆ ತಿಳಿಸಿದ್ದಾರೆ ಪ್ರಶ್ಯೋತ್ತರ ಅವಧಿಯಲ್ಲಿ ಈ ಮಾಹಿತಿ ನೀಡಿದ ಅವರು ಕಾನೂನು ಸುವ್ವವಸ್ಥೆ ಕಾಪಾಡಲು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ತಾರತಮ್ಮ ಮಾಡದೆ ಎಲ್ಲ ರಾಜ್ಜಗಳಿಗೆ ಸಮಾನ ಅವಕಾಶ ನೀಡುತ್ತಿದೆ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅಭಿವೃದ್ದಿ ಕಾರ್ಯಗಳಿಗೆ ನೀಡುವ ಪಣವನ್ನು ರಾಜ್ಯ ಸರ್ಕಾರಗಳು ಜನರ ಕಲ್ಲಾಣಕ್ಕಾಗಿ ಬಳಸಬೇಕೆಂದು ಕೇಂದ್ರ ಸಚಿವರು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು